ಏಷಿಯನ್ ಕ್ರೀಡಾಕೂಟ ಸೌರವ್ ಘೋಷಾಲ್ ದೀಪಿಕಾ ಪಲ್ಲಿಕಲ್ ಹಾಗೂ ಜೋತ್ನಾ ಚಿನ್ನಪ್ಪ ಅವರ ಸೆಮಿಫ್ಲೆನಲ್ ಪಂದ್ಲಗಳು ಇಂದು ಭಾರತಕ್ಕೆ ಮೂರು ಪದಕಗಳ ಖಾತರಿ ಹಲವಾರು ಚುನಾವಣಾ ಸುಧಾರಣೆ ಕುರಿತಂತೆ ಚುನಾವಣಾ ಆಯೋಗ ದೆಹಲಿಯಲ್ಲಿ ಸೋಮವಾರದಂದು ಮಾನ್ನತೆ ಪಡೆದ ಎಲ್ಲಾ ರಾಷ್ಷೀಯ ಮತ್ತು ರಾಜಕೀಯ ಪಕ್ಷಗಳ ಸಭೆ ನಡೆಸಲಿದೆ ಹಲವಾರು ಮಹತ್ನದ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ಪಡೆಯಲು ಚುನಾವಣಾ ಆಯೋಗ ನಿಯತಕಾಲಿಕವಾಗಿ ಮಾನ್ಲತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನಾ ಸಭೆಗಳನ್ನು ನಡೆಸುವುದು ಮತದಾರರ ಪಟ್ಟ ಕುರಿತ ಚರ್ಚೆ ಸೇರಿದಂತೆ ಹಲವಾರು ಅಂಶಗಳು ಸಭೆಯಲ್ಲಿ ಪ್ರಸ್ತಾಪ ಮಾಡುವ ನಿರೀಕ್ಷೆಯಿದೆ ಮುಂಬರುವ ಲೋಕಸಭಾ ಹಾಗೂ ರಾಜ್ಯ ವಿಧಾನಸಭಾ ಚುನಾವಣೆಗಳ ದ್ವಷ್ಷಿಯಿಂದ ನಿಖರತೆ ಸುಧಾರಣೆಗೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚುನಾವಣಾ ಆಯೋಗ ಎಲ್ಲಾ ಪಕ್ಷಗಳ ಅಭಿಪ್ರಾಯಗಳನ್ನು ಕೇಳಿದೆ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿರುವ ಚುನಾವಣಾ ವ್ಯವಸ್ಥೆ ಮತ್ತು ವಿಧಾನಗಳನ್ನು ಸುಧಾರಿಸುವ ಮೂಲಕ ಪ್ರಜಾಸತ್ತೆ ವ್ಯವಸ್ಥೆ ಬಲಗೊಳಿಸುವ ನಿಟ್ಟಿನಲ್ಲಿ ಸದಾ ಉತ್ಸುಕವಾಗಿದೆ

ಭಟ್ನಾಗರ್ ಜಮ್ಮವಿನಲ್ಲಿ ತಿಳಿಸಿದ್ದಾರೆ ನಕ್ಸಲ್ ವಿರುದ್ದದ ಕಾರ್ಯಾಚರಣೆಯಲ್ಲಿ ಸಿಆರ್ಪಿಎಫ್ ಯಶಸ್ತಿಯಾಗಿದೆ ನಕ್ಸಲ್ ಪೂಬಲ್ಲ ಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಕೆಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ತೊಂದರೆಗೆ ಸಿಲುಕಿರುವವರನ್ನು ಸಿಆರ್ಪಿಎಫ್ ಸಂಪರ್ಕಿಸಲು ಪ್ರಯತ್ನಿಸುತ್ತಿದೆ

ವಾರ್ಷಿಕ ಯಾತ್ರೆಯ ಅಂತಿಮ ಪೂಜಾ ಕಾರ್ಯಕ್ರಮಗಳು ಶ್ರಾವಣ ಪೂರ್ಣಿಮೆಯ ದಿನವಾದ ನಾಳೆ ನಡೆಯಲಿವೆ

ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಅನುಕರಣೀಯ ಮುತ್ಲದ್ದಿ ಎಂದು ವಿಶ್ವಸಂಸ್ವೆಯ ಮಹಾಕಾರ್ಯದರ್ಶಿ ಅಂಟೋನಿಯೊ ಗುಟೆರಸ್ ಬಣ್ಣೆಸಿದ್ಗಾರೆ ಅವರು ಈ ವಾರ ಭಾರತದ ಖಾಯಂ ಮಿಷನ್ಗೆ ಭೇಟ ನೀಡಿದ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಯವರ ಕುಟುಂಬಕ್ಕೆ ತಮ್ಮ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಭಾರತ ಐರೋಪ್ನ ಸಮುದಾಯದ ಮೊದಲ ಶ್ವಂಗಸಭೆಯಲ್ಲಿ ವಾಜಪೇಯಿ ಅವರನ್ನು ಭೇಟಯಾದ ಸಂದರ್ಭವನ್ನು ಅವರು ಸ್ಕರಿಸಿದ್ದಾರೆ ಒಬ್ಬ ಅನುಕರಣೀಯ ಮುತ್ಲದ್ದಿಯಾಗಿ ಭಾರತ ಮತ್ತು ಜಗತ್ತಿನಲ್ಲಿ ಶಾಂತಿ ಮತ್ತು ಅಭಿವೃದ್ದಿಗೆ ನಿಸ್ವಾರ್ಥದಿಂದ ಶ್ರಮಿಸಿದ ನಾಯಕನಾಗಿ ವಾಜಪೇಯಿ ಸದಾ ನೆನಪಿನಲ್ಲಿರುತ್ತಾರೆಂದು ಗುಟೆರಸ್ ತಿಳಿಸಿದ್ದಾರೆ ಪೆರು ಇಸ್ರೇಲ್ ನೈಜೀರಿಯಾ ಪ್ಯಾಲೆಸ್ತೇನ್ ಸ್ವಿಟ್ಜರ್ಲ್ಯಾಂಡ್ ಪಾಕಿಸ್ತಾನ್ ಮತ್ತು ಜಪಾನ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರಿಗಳು ಮತ್ತು ಪ್ರತಿನಿಧಿಗಳು ಸಹ ಖಾಯಂ ವಿಷನ್ಗೆ ಭೇಟಿ ನೀಡಿ ಸಂತಾಪ ಸೂಚಕ ಮಸ್ತಕದಲ್ಲಿ ತಮ್ನ ಸಂದೇಶಗಳನ್ನು ದಾಖಲಿಸಿದರು ವಿಕ್ಷಸಂಸ್ಲೆಯ ಅಧೀನ ಮಹಾಕಾರ್ಯದರ್ಶಿ ಅಟುಲ್ ಖರೆ ಸಹ ತಮ್ನ ಸಂತಾಪ ವ್ವಕಪಡಿಸಿದ್ಗಾರೆ ಭಾರತದ ಕಾನ್ಸುಲೇಟ್ ಜನರಲ್ ಏರ್ಪಡಿಸಿದ್ದ ತ್ರದ್ಲಾಂಜಲಿ ಸಭೆಯಲ್ಲಿ ಭಾರತ ಅಮೆರಿಕಾ ಸಮುದಾಯದ ಹಲವಾರು ಸದಸ್ಖರು ಹಾಗೂ ವಿವಿಧ ದೇಶಗಳ ಅಧಿಕಾರಿಗಳು ವಾಜಪೇಯಿ ಅವರಿಗೆ ತ್ರದ್ದಾಂಜಲಿ ಸಲ್ಲಿಸಿದ್ದಾರೆ

ಅವರು ಮಡಿಕೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರವಾಹ ಪರಿಹಾರ ಕಾಮಗಾರಿಗಳಿಗಾಗಿ ಈ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು

ಅವರು ಕೊಡಗು ಜಿಲ್ಲೆಯ ತೊಂದರೆಗೀಡಾದ ಪ್ರದೇಶಗಳಿಗೆ ನಿನ್ನೆ ಭೇಟಿ ನೀಡಿದ್ದರು ಈ ಮಧ್ಯೆ ಭೂಕುಸಿತ ಮತ್ತು ಶ್ರವಾಹಗಳ ಭೀತಿಯಿಂದ ಮನೆಗಳನ್ನು ತೊರೆದು ಪರಿಹಾರ ಶಿವಿರಗಳಲ್ಲಿ ನೆಲೆಸಿದ್ದವರು ತಮ್ನ ಮನೆಗಳಿಗೆ ಮರಳುತ್ತಿದ್ದಾರೆ ಪರಶಿವಮೂರ್ತಿ ಉತ್ತರ ಪ್ರದೇಶದಲ್ಲಿ ಫಾಗ್ರಾ ನದಿ ಮಾರ್ಗದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಟಿತಿ ಗಂಭೀರವಾಗಿಯೇ ಮುಂದುವರಿದಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳು ರಜೆ ಮೇಲೆ ಹೋಗುವುದನ್ನು ರಾಜ್ಯ ಸರ್ಕಾರ ರದ್ದುಪಡಿಸಿದ್ದು

ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ ಲಕಿಂಪುರಖೀರಿ ಹಾಗೂ ಗೊಂಡಾ ಜಿಲ್ಲೆಗಳ ಪ್ರವಾಹಪೀಡಿತ ಪ್ರದೇಶಗಳಲ್ಲಿ ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿದ ಬಳಕ ಬಾರಾಬಂಕಿಯಲ್ಲಿ ತೊಂದರೆಗೀಡಾದ ಜನರಿಗೆ ಪರಿಹಾರ ಸಾಮಗ್ರಿ ವಿತರಿಸಿದರು ಫಾಗ್ರಾ ನದಿಯ ಒಡೆದ ದಂಡೆಗಳನ್ನು ದುರಕ್ಷಿಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಫ್ಲೆಜಾಬಾದ್ ಗೊಂಡಾ ಬಾರಾಬಂಕಿ ಮಾವ್ ಹಾಗೂ ಸೀತಾಪುರ ಜಿಲ್ಲೆಗಳಲ್ಲಿ ಫಾಗ್ರಾ ನದಿ ಹಾವಳಿ ಉಂಟುಮಾಡಿದ್ದು ಮೂರು ಕಡೆ ನದಿ ದಂಡೆಗಳು ಒಡೆದಿವೆ

ಚಿತ್ರಾಕುಟನಲ್ಲಿ ಮಂದಾಕಿನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರಾಮ್ಘಾಟ್ ಪ್ರದೇಶದಲ್ಲಿ ಭೀತಿಯನ್ನು ಸೃಷ್ಟಿಸಿದೆ ರಾಜ್ಲದ ಹಲವಾರು ಕಡೆ ಭಾರಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಭಾರತ ಮತ್ತು ಸಿಂಗಾಪುರ ದೇಶಗಳ ನಡುವಣ ದ್ವಿಪಕ್ಷೀಯ ವ್ಯಾಪಾರ ಬಲವರ್ಧನೆಗೆ ಎರಡನೇ ಅಧಿಕೃತ ಪ್ರಕ್ರಿಯೆಯಡಿ ಪರಿಷ್ಕತ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಜನೀತ್ ಹಾಗೂ ಸಿಂಗಪುರ ಸರ್ಕಾರದ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವಾಲಯದ ಹಿರಿಯ ನಿರ್ದೇಶಕ ಪ್ರಾನ್ಸಿಸ್ಚಾಂಗ್ ನಿನ್ನೆ ನವದೆಹಲಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದರು ದರಗಳಲ್ಲಿ ವಿನಾಯ್ತಿ ಮೂಲ ನಿಯಮಗಳ ಸಡಿಲಿಕೆ ಉತ್ಪನ್ನ ನಿರ್ದಿಷ್ನ ನಿಯಮಗಳನ್ನು ಸಮರ್ಪಕಗೊಳಿಸುವುದು ಹಾಗೂ ಇವುಗಳ ತಪಾಸಣೆಯ ಮೂಲ ಮತ್ತು ಸಹಕಾರ ಪ್ರಮಾಣೀಕರಣದ ಅಂತಗಳು ಇದರಲ್ಲಿ ಸೇರಿವೆ

ಸಿಂಧು ಮತ್ತು ಸೈನಾ ನೆಹವಾಲ್ ಅವರ ಮೇಲೆ ಎಲ್ಲರ ಕಣ್ಣು ನೆಟ್ಟದೆ

ರಾಜೀವ್ ಅರೋಕಿಯಾ ಸಹ ಸೆಮಿಫ್ಲೆನಲ್ಗೆ ಅರ್ಹತೆ ಗಳಿಸಿಕೊಂಡಿದ್ದಾರೆ ಬಿಲ್ಲುಗಾರಿಕೆಯಲ್ಲಿ ಪುರುಷರ ರಿಕರ್ವ ತಂಡ ಸ್ಪರ್ಧೆಯಲ್ಲಿ ವಿಯಟ್ನಾಂನ್ನು ಪರಾಜಿತಗೊಳಿಸಿರುವ ಭಾರತ ಕ್ನಾರ್ಟರ್ ಫೈನಲ್ ತಲುಪಿದೆ ಭಾರತದ ಮಹಿಳೆಯರ ರಿಕರ್ವ ತಂಡ ಸಹ ಮಂಗೋಲಿಯಾವನ್ನು ಸೋಲಿಸಿ ಕ್ನಾರ್ಟರ್ ಫ್ಲೆನಲ್ ಪ್ರವೇಸಿಸಿದೆ ವಾಲಿಬಾಲ್ ಪೂಲ್ ಎಫ್ ಪಂದ್ದದಲ್ಲಿ ಭಾರತ ಮಾಲ್ವೀವ್ಗನ್ನು ಸೋಲಿಸಿದೆ ಅಥ್ಲೆಂಟಿಕ್ನಲ್ಲಿ ಭಾರತದ ಚೇತನ್ ಬಾಲಸುಬ್ರಹ್ನಣ್ಣ ಪುರುಷರ ಹೈ ಜಂಪ್ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ

ಪುರುಷರ ಶಾಟ್ಮೂಟ್ ಫೈನಲ್ನಲ್ಲಿ ಭಾರತದ ತಾಜಿಂಧರ್ ಪಾಲ್ಒಂಗ್ ತೂರ್ ಚಿನ್ನಕ್ಕೆ ಸೆಣಸಲಿದ್ದಾರೆ